ಯಡಿಯೂರಪ್ಪ ಎಚ್ಚರಿಕೆ

ಇದರಿಂದ ರಾಜ್ಯಾದ್ಯಂತ ನಿನ್ನೆ ಬಸ್ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ ಆದರೆ ಪ್ರಯಾಣಿಕರ ಅನುಕೂಲದ ದೃಷ್ಟಿಯಿಂದ ಖಾಸಗಿ ಬಸ್ಗಳ ಓಡಾಟಕ್ಕೆ ರಾಜ್ಯ ಸರ್ಕಾರ ವಿಶೇಷ ವ್ಯವಸ್ಥೆ ಮಾಡಿದೆ ರಾಜ್ಯ ಸಾರಿಗೆ ಸಂಸ್ಥೆಗಳ ಬಸ್ ನಿಲ್ದಾಣಗಳಿಂದಲೇ ಈ ಬಸ್ಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದ್ದು ಸೂಕ್ತ ಪೊಲೀಸ್ ಭದ್ರತೆ ಸಹ ಒದಗಿಸಲಾಗಿದೆ ಸಾರಿಗೆ ನೌಕರರು ನಡೆಸುತ್ತಿರುವ ಮುಷ್ಕರದಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ ಸರ್ಕಾರ ಮಾತುಕತೆಗೆ ಸಿದ್ಧವಿದ್ದು ನೌಕರರು ಮುಷ್ಕರ ಕೈಬಿಡದಿದ್ದರೆ ಪರಿಸ್ಥಿತಿ ಗಮನಿಸಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಬಿ

ಈ ಬಗ್ಗೆ ಕೇಂದ್ರಕ್ಕೂ ಸಹ ಪತ್ರ ಬರೆಯಲಾಗಿದೆ ಅನುಮತಿ ದೊರೆತ ತಕ್ಷಣ ವೇತನ ಪಾವತಿಸಲಾಗುವುದು ಸದ್ಯ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದೆ ಮಾತುಕತೆಯ ಮೂಲಕ ಸಮಸ್ಕೆ ನಿವಾರಣೆಗೆ ಮುಂದಾಗಬೇಕು ಎಂದು ಕರೆ ನೀಡಿದರು ರಾಜ್ಯ ಸಾರಿಗೆ ನೌಕರರು ನಿನ್ನೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಪಮ್ಮಿಕೊಂಡಿರುವ ಹಿನ್ನೆಲೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಲ್ಲಿ ವ್ಯತ್ಯಯ ಉಂಟಾಗದಂತೆ ಹೆಚ್ಚಿನ ರೈಲು ಸೇವೆ ಒದಗಿಸಲು ತ್ರಮ ಕೈಗೊಳ್ಳಲಾಗಿದೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ

ನಾಡಿದ್ದಿನವರೆಗೆ ಬೆಂಗಳೂರಿನಿಂದ ರಾಜ್ಯದ ವಿವಿಧ ನಗರಗಳಿಗೆ ಹೆಚ್ಚುವರಿ ವಿಶೇಷ ರೈಲು ಓಡಿಸಲಾಗುವುದು

ಅಲ್ಲದೇ ಬೆಂಗಳೂರು ಮೈಸೂರು ನಡುವೆ ಇನ್ನಷ್ಟು ಇಂಟರ್ ಸಿಟಿ ರೈಲುಗಳನ್ನು ಓಡಿಸಲು ಕ್ರಮ ಕೈಗೊಳ್ಳಲಾಗಿದೆ ಇದರಿಂದ ಯುಗಾದಿ ಸೇರಿದಂತೆ ಇತರೆ ಹಬ್ಬಗಳ ಹಿನ್ನೆಲೆ ರಾಜ್ಯದ ವಿವಿಧ ನಗರಗಳಿಗೆ ತೆರಳಬಯಸುವ ಪ್ರಯಾಣಿಕರಿಗೆ ಆಗುವ ಅನಾನುಕೂಲಗಳು ತಪ್ಪಲಿವೆ ಎಂದು ತಿಳಿಸಿದ್ದಾರೆ ಸಾರಿಗೆ ಸಂಸ್ಥೆ ಮುಷ್ಕರದ ಹಿಂದೆ ಯಾರ ಕೈವಾಡವೂ ಇಲ್ಲ ಅವರು ತಮ್ಮ ಬೇಡಿಕೆ ಈಡೇರಿಕೆ ಸಂಬಂಧ ಕೆಲ ದಿನಗಳ ಹಿಂದೆಯೂ ಮುಷ್ಕರ ನಡೆಸಿದ್ದರು ಬೇಡಿಕೆ ಈಡೇರಿಸದ ಕಾರಣ ಈಗ ಮತ್ತೆ ಮುಷ್ಕರ ಆರಂಭಿಸಿದ್ದಾರೆ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಸರಕಾರ ಸಾರಿಗೆ ನೌಕರರ ಸಮಸ್ಥೆಯನ್ನು ಆದಷ್ಟು ಬೇಗ ಬಗೆಹರಿಸಬೇಕು ಎಸ್ತಾ ಜಾರಿಗೊಳಿಸುವುದಕ್ಕಿಂತ ಅವರನ್ನು ಕರೆದು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ನ್ಯಾಯ ಕೊಡಲು ಸರ್ಕಾರ ಮುಂದಾಗಬೇಕು ಎಂದು ಜೆಡಿಎಸ್ ಮುಖಂಡ ಎಚ್

ಪರೀಕ್ಷೆಗಳ ಪರಿಷ್ಟತ ದಿನಾಂಕವನ್ನು ನಿಗದಿಪಡಿಸಿ ಶೀಫ್ರದಲ್ಲೇ ತಿಳಿಸಲಾಗುವುದು ಎಂದು ಪರೀಕ್ಷಾಂಗ ಕುಲಸಚಿವರು ತಿಳಿಸಿದ್ದಾರೆ ರಾಜ್ಯ ರಸ್ತೆ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿಯ ಮುಷ್ಕರ ಹಿನ್ನೆಲೆ ಇಂದು ಹಾಗೂ ನಾಳೆ ನಡೆಯಬೇಕಿದ್ದ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕ ಕೋರ್ಸ್ಗಳ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಪರೀಕ್ಷಾ ವಿಭಾಗದ ಕುಲಸಚಿವರು ತಿಳಿಸಿದ್ದಾರೆ

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ದೇಶದಲ್ಲಿ ಕೋವಿಡ್ನ ಎರಡನೇ ಅಲೆ ದಿನೇ ದಿನೇ ಹೆಚ್ಚಳವಾಗುತ್ತಿರುವ ಹಿನ್ನೆಲೆ

ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳೊಂದಿಗೆ ಮಹತ್ವದ ಸಭೆ ನಡೆಸಲಿದ್ದಾರೆ ಕೋವಿಡ್ ಸೋಂಕು ಅಧಿಕವಾಗಿರುವ ರಾಜ್ಯಗಳಲ್ಲಿನ ವಸ್ತುಸ್ಥಿತಿ ರಾಜ್ಯ ಸರ್ಕಾರಗಳು ಕೈಗೊಂಡಿರುವ ಮುಂಚಾಗ್ರತಾ ಕ್ರಮಗಳ ಕುರಿತು ವರ್ಚುವಲ್ ವೇದಿಕೆ ಮೂಲಕ ಚರ್ಚಿಸುವ ನಿರೀಕ್ಷೆ ಇದೆ ಎಂದು ಮೂಲಗಳು ತಿಳಿಸಿವೆ

ಪರೀಕ್ಷಾ ಸಮಯದಲ್ಲಿ ಒತ್ತಡದಿಂದ ಕಲಿಯುವುದಕ್ಕಿಂತ ಸರಳವಾಗಿ ಮತ್ತು ಸಂತೋಷದಿಂದ ಕಲಿಯುವುದು ಪರೀಕ್ಷೆ ಎದುರಿಸುವ ಉತ್ತಮ ವಿಧಾನವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳದ್ದಾರೆ ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳ ಭಯ ತೊಡೆದು ಹಾಕುವ ಉದ್ದೇಶದಿಂದ ಇದೇ ಮೊದಲ ಬಾರಿಗೆ ವರ್ಚಿವಲ್ ವೇದಿಕೆ ಮೂಲಕ ಪರೀಕ್ಷಾ ಪೆ ಚರ್ಚಾ ಸಂವಾದ ಕಾರ್ಯಕ್ರಮ ನಡೆಸಿ ಮಾತನಾಡಿದ ಅವರು ಓದಿನ ಜೊತೆಗೆ ಅದಕ್ಕೆ ಸಂಬಂಧಿಸಿದ ಚಿತ್ರಣ ಮತ್ತು ಕಲ್ಪನೆಗಳನ್ನು ಗ್ರಹಿಸಿಕೊಳ್ಳುವುದಿಂದ ವಿಷಯಗಳನ್ನು ಸುಲಭವಾಗಿ ನೆನಪಿನಲ್ಲಿ ಇಟ್ಲುಕೊಳ್ಳಬಹುದು ಚಿತ್ರಕಲೆ ಕಥೆ ಕೇಳುವುದು ಸಾಹಿತ್ಯ ಓದುವುದು ಹಾಡುಗಾರಿಕೆ ಇತ್ಯಾದಿಗಳ ಮೂಲಕ ಮಕ್ಕಳಲ್ಲೇ ಉತ್ತಮ ಅಭಿವ್ಯಕ್ತಿ ಅಭ್ಯಾಸ ಮಾಡಬೇಕು ಇಂತಹ ಉತ್ತಮ ಹವ್ಯಾಸಗಳು ಕೆಲವೊಂದು ಬಾರಿ ಹಲವರನ್ನು ಜೀವನದಲ್ಲಿ ಎತ್ತರಕ್ಕೆ ಕರೆದುಕೊಂಡು ಹೋಗಿವೆ ಎಂದು ಹೇಳಿದರು

ಬೆಳಗಾವಿ ಲೋಕಸಭಾ ಉಪಚುನಾವಣೆಯ ಹಿನ್ನೆಲೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗಿದ್ದು ನಿನ್ನೆ ಬೆಳಗಾವಿ ಸೇರಿದಂತೆ ಸವದತ್ತಿ ರಾಮದುರ್ಗ ತಾಲೂಕಿನ ವಿವಿಧೆಡೆ ಪ್ರಚಾರ ಮಾಡಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತಯಾಚಿಸಿದರು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ವಿಧಾನಸಭೆ ಕ್ಷೇತ್ರದ ಮುಡುಬಿ ಗ್ರಾಮದಲ್ಲಿ ನಿನ್ನೆ ಆಯೋಜಿಸಿದ್ದ ಚುನಾವಣಾ ಪ್ರಚಾರ ಸಭೆಯಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಮತ ಯಾಚಿಸಿದರು ರಾಯಚೂರು ಜೆಲ್ಲೆಯ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಆ ಕ್ಷೇತ್ರದಲ್ಲಿ ಹೆಚ್ಚು ಮತದಾನವಾಗುವಂತೆ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ನಿನ್ನೆ ಮಸ್ಕಿ ತಾಲೂಕಿನ ಮಲ್ಲದಗುಡ್ಡ ಗ್ರಾಮದಲ್ಲಿ ಹಲವು ವೈವಿಧ್ಯಮಯ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು

ಪಿ

ಕರ್ನಾಟಕದ ಒಟ್ಟು ಪದಿನಾಲ್ಕು ಆಟಗಾರರು ವಿವಿಧ ತಂಡಗಳ ಪರ ಹೋರಾಟದ ಕಣದಲ್ಲಿದ್ದಾರೆ ಈ ವೈಕಿ ಧಾರವಾಡದ ಒಬ್ಬರೇ ಒಬ್ಬರು ಪವನ ದೇಶಪಾಂಡೆ ಮೂರನೇ ವರ್ಷ ಬೆಂಗಳೂರಿನ ರಾಯಲ್ ಚಾಲೆಂಜರ್ಸ್ ತಂಡದಲ್ಲಿದ್ದಾರೆ ಜೊತೆಗೆ ಇತ್ತೀಚಿಗಷ್ಟೇ ಮುಗಿದ ಧಾರವಾಡ ವಲಯ ಪ್ರಥಮ ಡಿವಿಜನ್ ಲೀಗ್ ತ್ರಿಕೆಟ್ನಲ್ಲಿ ಸಿ

ಯ ಪ್ರಾರಂಭಿಕ ಆಟಗಾರನಾಗಿ ಎರಡು ಅರ್ಧ ಶತಕಗಳನ್ನು ಬಾರಿಸಿದ ಬಿರುಸಿನ ಹೊಡೆತಗಳ ಬ್ಯಾಟ್ಲಮನ್ ವಿಕೆಟ್ ಕೀಪರ್ ನಿನಾದ್ ಬಿ

ವಿಶ್ವದಾದ್ಯಂತ ಐ ಪಿ ಎಲ್ ಪಂದ್ಯಾವಳಿಯ ಪ್ರಸಾರದ ಪಕ್ಕು ಪಡೆದಿರುವ ಸ್ಟಾರ್ ಸ್ನೋರ್ಟ್ಸ್ನ ಕನ್ನಡ ಚಾನೆಲ್ನಲ್ಲಿ ಬ್ರಾಡ್ಕಾಸ್ಟ್ ಹಾಗೂ ಗ್ರಾಫಿಕ್ ಅ್ಯನಲಿಸ್ಟ್ ಆಗಿ ಸೇರ್ಪಡೆಯಾಗಿದ್ದಾರೆ ಧಾರವಾಡದ ವಿನಾಯಕ ಪವಳಪ್ಪಗೋಳ ಅವರಿಗೆ ಈ ಸಲದ ಸನ್ ರೈಸರ್ಸ್ ಹೈದರಾಬಾದ ತಂಡದಲ್ಲಿ ಥೋ ಡೌನ್ ಸ್ಪೆಷಲಿಸ್ಟ್ ಆಗಿ ಸ್ಥಾನ ದೊರಕಿದೆ

ಯಡಿಯೂರಪ್ಪ ಎಚ್ಚರಿಕೆ